ಇಲ್ಲವಾದರೆ ಅದರ ವಿಭಜನೆಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ನೆರೆಯ ರಾಷ್ಷಕ್ಕೆ ಎಚ್ಚರಿಕೆ ನೀಡಿದ್ದಾರೆ

ಅಂತೆಯೇ ವಿಶ್ವಸಂಸ್ವೆಯ ಬಳಿ ಹೋಗಿ ಇದನ್ನು ತಪ್ಪಾಗಿ ಬಿಂಬಿಸುತ್ತಿದೆ ಎಂದು ರಾಜನಾಥ್ ಸಿಂಗ್ ಕಟುವಾಗಿ ಹೇಳಿದರು ಪಾಕಿಸ್ತಾನದ ವಾದವನ್ನು ನಂಬಲು ಅಂತಾರಾಷ್ಷೀಯ ಸಮುದಾಯ ಸಿದ್ದವಿಲ್ಲ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಅಲ್ಪಸಂಬ್ಲಾತರ ಜನಸಂಖ್ಯೆ ಹೆಚ್ಚಾಗಿದೆ ಆದರೆ ಸಿಖ್ಖರು ಬೌದ್ವರು ಮತ್ತು ಇತರರ ವಿರುದ್ದ ಪಾಕಿಸ್ತಾನದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ನಡೆಯುತ್ತಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು ಭಾರತದಲ್ಲಿ ಅಲ್ಪಸಂಬ್ಲಾತ ಸಮುದಾಯಗಳು ಸುರಕ್ಷಿತೆಯಿಂದಿದ್ದು ಭಾರತ ಜಾತಿ ಅಥವಾ ಪ್ರಾಂತ್ಲದ ಆಧಾರದ ಮೇಲೆ ಜನತೆಯನ್ನು ಇಬ್ಬಾಗ ಮಾಡುವುದಿಲ್ಲ ಎಂದು ರಾಜನಾಥ್ಸಿಂಗ್ ತಿಳಿಸಿದರು ಜಮ್ಮ ಮತ್ತು ಕಾಶ್ವೀರದಲ್ಲಿ ಶ್ರೀನಗರ ಅಥವಾ ಕಣಿವೆಯ ಇನ್ನಿತರ ಕಡೆಗಳಲ್ಲಿ ಯಾವುದೇ ರೀತಿಯ ಅಹಿತಕರ ಫಟನೆಗಳು ನಡೆದ ಬಗ್ಗೆ ವರದಿಯಾಗಿಲ್ಲ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಲರು ತಿಳಿಸಿದ್ದಾರೆ ಕಣಿವೆ ರಾಜ್ದದ ಬಹುತೇಕ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ವಿಧಿಸಲಾಗಿದ್ದ ನಿಷೇಧಾಜ್ಞೆ ಜಾರಿ ಆದೇಶವನ್ನು ಹಿಂಪಡೆಯಲಾಗಿದೆ ಎಂದು ಅವರು ಹೇಳಿದ್ದಾರೆ

ಕುಪ್ವಾರಾ ಮತ್ತು ಹಂದ್ವಾರಾ ಜಿಲ್ಲೆಗಳ ಹೊಲೀಸ್ ಕಾಣೆಗಳ ವ್ಚಾಪ್ತಿಯಲ್ಲಿ ಮೊಬೈಲ್ ಇಂಟರ್ನೆಟ್ ಸೇವೆ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಮರು ಸ್ಥಾಪಿಸಲಾಗಿದೆ

ರಫ್ತು ಉತ್ವನ್ನಗಳಿಗೆ ಸುಂಕ ಅಥವಾ ತೆರಿಗೆ ವಿನಾಯಿತಿ ನೀಡುವ ಹೊಸ ಯೋಜನೆಯನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಕಟಿಸಿದ್ದಾರೆ

ದೆಹಲಿಯಲ್ಲಿ ನಿನ್ನೆ ಮಾಧ್ಯಮ ಪ್ರತಿನಿಧಿಗಳನ್ನು ಉದ್ದೇತಿಸಿ ಮಾತನಾಡಿದ ಅವರು ಜಿಎಸ್ಟಿಯ ಇನ್ಪುಟ್ ತೆರಿಗೆ ಬಾಧ್ಯತೆಗಳಿಗೆ ವಿದ್ದುನ್ನಾನ ಹಣ ಮರುಪಾವತಿ ವ್ಣವಸ್ಥೆ ರೂಪಿಸಲಾಗುವುದು ಇದು ಮಾಸಾಂತ್ವದಲ್ಲಿ ಜಾರಿಗೆ ಬರಲಿದೆ ತೆರಿಗೆದಾರರಿಗೆ ಸಲ್ಲಬೇಕಾದ ಅವರ ಹಣವನ್ನು ತ್ವರಿತವಾಗಿ ತಲುಪಿಸುವ ಉದ್ದೇತದಿಂದ ವಿದ್ಯುನ್ನಾನ ವ್ಯವಸ್ಥೆ ಜಾರಿಗೆ ತರಲಾಗುತ್ತಿದೆ ಎಂದರು ರಫ್ತು ಉತ್ತೇಜನಕ್ಕೆ ಹೊಸದಾಗಿ ಜಾರಿಗೆ ತರಲಾಗುತ್ತಿರುವ ರಫ್ತು ಉತ್ಪನ್ನಗಳ ಸುಂಕ ಅಥವಾ ತೆರಿಗೆ ವಿನಾಯಿತಿ ಯೋಜನೆಯು ಪ್ರಸ್ತುತ ಇರುವ ಯೋಜನೆಯನ್ನು ಬದಲಿಸಲಿದೆ ಆದ್ಲತಾ ವಲಯದ ಸಾಲ ನೀಡಿಕೆ ಮತ್ತು ರಘ್ತುದಾರರ ಆದ್ಲತಾ ವಲಯದ ಸಾಲ ನೀಡಿಕೆ ನಿಯಮಾವಳಿಗಳನ್ನು ಪರಿಷ್ಠರಿಸಲಾಗಿದ್ದು

ವಸತಿ ಯೋಜನೆಗಳಿಗೆ ನೀಡಲಾಗುವ ಮುಂಗಡ ಸಾಲದ ಬಡ್ಡಿದರ ತಗ್ಗಿಸಲಾಗುವುದು ಬಾಹ್ಯ ವಾಣಿಜ್ಯ ಸಾಲ ಮಾರ್ಗಸೂಚಿಗಳನ್ನು ಸಡಿಲಿಸಲಾಗುವುದು

ಆರ್ಬಿಐ ಜೊತೆ ಸಮಾಲೋಚನೆ ನಡೆಸಿ ಮಾರ್ಗಸೂಚಿಗಳ ಸರಳೀಕರಣ ಮಾಡಲಾಗುವುದು ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದರು ಎನ್ ಕೆ

ಈ ಸಂದರ್ಭದಲ್ಲಿ ಸಚಿವಾಲಯದ ಪ್ರಸ್ತಾವಿತ ಅಂಗನವಾಡಿ ಸೇವೆಗಳು ಪೋಷಣ್ ಮಹಿಳಾ ಕಲ್ಕಾಣ ಮಹಿಳಾ ಸುರಕ್ಷತೆ ಮತ್ತು ಮಹಿಳಾ ಸಶಕ್ತಿಕರಣ ಪ್ರಮುಖ ಯೋಜನೆಗಳಿಗಾಗಿ ವರ್ಧಿತ ಹಂಚಿಕೆ ಕುರಿತು ಚರ್ಚೆ ನಡೆಯಿತು ಎಂದು ಅಧಿಕೃತ ಮೂಲಗಳು ತಿಳಿಸಿವೆ

ಜಿಎಸ್ಟಿ ಸಂಪರ್ಕ ಜಾಲದ ಸಚಿವರುಗಳ ಸಮೂಹದ ಮುಖ್ಯಸ್ಥರಾಗಿರುವ ಬಿಹಾರದ ಉಪಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಮೋದಿ ನಿನ್ನೆ ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದರು ಈ ಮುನ್ನ ಆಧಾರ್ ದೃಢೀಕರಣವು ಆಯ್ಕೆಯಷ್ಷೇ ಆಗಿತ್ತು ಇದು ಕಡ್ಡಾಯವಾಗಿರಲಿಲ್ಲ ಮುಂದಿನ ವರ್ಷದಿಂದ ಆಧಾರ್ ದೃಢೀಕರಣ ಅಥವಾ ಭೌತಿಕ ಪರಿಶೀಲನೆಯನ್ನು ಕಡ್ವಾಯಗೊಳಿಸಲು ನಿರ್ಧರಿಸಲಾಗಿದೆ ಎಂದರು

ಆಧಾರ್ ದೃಢೀಕರಣ ಬಯಸದೇ ಇರುವವರನ್ನು ಭೌತಿಕ ಪರಿಶೀಲನೆಗೆ ಕ್ಕೆಗೊಳ್ಳಲಾಗುತ್ತಿದ್ದು ಮೂರು ದಿನಗಳೊಳಗೆ ಕ್ಕೆಗೊಳ್ಳಲಾಗುತ್ತಿದೆ ಎಂದು ಹೇಳಿದರು

ಮೂವರು ಮಾವೋವಾದಿಗಳನ್ನು ಹತ್ಯೆ ಮಾಡಿದ್ದಾರೆ

ಟಡ್ಮೆಟ್ಲ್ ಮುಕಮ್ ನುಲ್ಲಾ ಸಮೀಪದ ಅರಣ್ಣ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಟಡ್ಮೆಟ್ಲ್ ಸಮೀಪದ ರಸ್ತೆಯನ್ನು ನಕ್ಸಲರು ಅಗೆದು ಹಾಕಿದ್ದರ ಬಗ್ಗೆ ಮಾಹಿತಿ ಪಡೆದ ಜಿಲ್ಲಾ ಮೀಸಲು ಪಡೆಯ ಸಿಬ್ಬಂದಿ ಆ ಪ್ರದೇಶದ ವ್ಯಾಪ್ತಿಯಲ್ಲಿ ಕೋಧ ಕಾರ್ಯ ಕೈಗೊಂಡಾಗ ಈ ಗುಂಡಿನ ಚಕಮಕಿ ನಡೆದಿದೆ ಮಾವೋವಾದಿಗಳ ಬಳಿ ಇದ್ದ ತಸ್ತಾಸ್ತಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಕಾಂಗ್ರೆಸ್ನ ಹಿರಿಯ ನಾಯಕ ಪಿ ಚದಂಬರಂ ವಿರುದ್ದದ ಅಕ್ರಮ ಹಣಕಾಸು ವ್ಲವಹಾರಕ್ಷೆ ಸಂಬಂಧಿಸಿದಂತೆ ಅವರ ಪುತ್ರ ಕಾರ್ತಿ ಚಿದಂಬರಂ ಅವರ ಲೆಕ್ಕ ಪರಿಶೋಧಕನನ್ನು ಜಾರಿ ನಿರ್ದೇಶನಾಲಯ ವಿಚಾರಣೆಗೆ ಒಳಪಡಿಸಿದೆ ಕೇಂದ್ರದ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ವಿರುದ್ದದ ಅಕ್ರಮ ಹಣಕಾಸು ವರ್ಗಾವಣೆ ಆರೋಪದ ವಿಷಯದಲ್ಲಿ ತಮ್ನ ಪಾತ್ರವು ಇರುವ ಆರೋಪದ ಮೇಲೆ ಕಾರ್ತಿ ಚಿದಂಬರಂ ಲೆಕ್ಕಪರಿಶೋಧಕ ಎಸ್ ಭಾಸ್ಕರ್ಮನ್ ಅವರನ್ನು ಇಡಿ ಪ್ರಶ್ನಿಸಿದೆ ಸ್ವಿಡ್ಜರ್ಲೆಂಡ್ ಪ್ರವಾಸದಲ್ಲಿರುವ ರಾಷ್ಷಪತಿ ರಾಮನಾಥ ಕೋವಿಂದ್ ಅವರು ನಿನ್ನೆ ವಿಲ್ಲೆನ್ಡೂವ್ನಲ್ಲಿ ರಾಷ್ಷಪಿತ ಮಹಾತ್ಮಾಗಾಂಧಿ ಅವರ ಕಂಚಿನ ಪುತ್ಥಳಿ ಅನಾವರಣಗೊಳಿಸಿದರು ರಾಷ್ಷಪತಿಯವರ ಐದು ದಿನಗಳ ಸ್ವಿಡ್ಲರ್ಲೆಂಡ್ ಭೇಟಿಯಿಂದಾಗಿ ಉಭಯ ದೇಶಗಳ ನಡುವೆ ಉದ್ದಮ ಮತ್ತು ಸಾಂಸ್ಪತಿಕ ಬಾಂಧವ್ಚಕ್ಕೆ ಉತ್ತೇಜನವಾಗಲಿದೆ

ಪುತ್ವಳ ಅನಾವರಣದ ಬಳಿಕ ರಾಷ್ಟಪತಿ ರಾಮನಾಥ ಕೋವಿಂದ್ ಮಾತನಾಡಿ ಮಹಾತ್ಮಾ ಗಾಂಧಿಯವರ ಅಹಿಂಸೆ ಶಾಂತಿ ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ವದಿಂದ ಬದುಕುವುದು ಎಂಬ ಸಿದ್ದಾಂತವು ಇಂದಿಗೂ ಪ್ರಸ್ತುತವಾಗಿದೆ ಎಂದು ಹೇಳಿ ವಿಲ್ಲೆನ್ಡೂವ್ ಮೇಯರ್ಗೂ ಧನ್ವವಾದ ಅರ್ಪಿಸಿದರು

ಅಕಾಶವಾಣಿಯಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಪಂದ್ಲದ ನೇರ ವೀಕ್ಷಕ ವಿವರಣೆ ಪ್ರಸಾರ ಮಾಡಲಾಗುತ್ತದೆ

ಕಿಂಟಾನ್ ಡಿ ಕಾಕ್ ನಾಯಕತ್ವದ ದಕ್ಷಿಣ ಆಫ್ರಿಕಾ ತಂಡದ ಆಟಗಾರರು ವಿರಾಟ್ ಕೊಹ್ಲಿ ನೇತೃತ್ವದ ಭಾರತ ತಂಡವನ್ನು ಅದರದ್ದೇ ನೆಲದಲ್ಲಿ ಸಮರ್ಥವಾಗಿ ಎದುರಿಸುವ ವಿಶ್ವಾಸದೊಂದಿಗೆ ಭಾರತಕ್ಕೆ ಬಂದಿಳಿದಿದೆ